ಎಸ್

ಿ ಅರ್ಥವ್ಯವನ್ನೆ ಸುಧಾರಣೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಎರಡು ಸಂಪುಟ ಸಮಿತಿ ರಚನೆ ಿ ವಿಶ್ವ ಪರಿಸರ ದಿನಾಚರಣೆ ಸಸಿಯೊಂದಿಗೆ ಸೆಲ್ಫಿ ಅಭಿಯಾನಕ್ಕೆ ಚಾಲನೆ ಿಕ ಈದ್ ಉಲ್ ಫಿತ್ರ್ ಅಂಗವಾಗಿ ರಾಜ್ಯಾದ್ಯಂತ ನಿನ್ನೆ ಮುಸ್ಲಿ ಬಾಂಧವರಿಂದ ರಮಜಾನ್ ಹಬ್ಬ ಆಚರಣೆ ವಾರ್ತೆಗಳ ವಿವರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಎಸ್

ಬೆಂಗಳೂರಿನಲ್ಲಿ ನಿನ್ನೆ ಪಕ್ಷದ ಕಚೇರಿಯಲ್ಲಿ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಾತನಾಡಿದ ಅವರು ಈ ಪ್ರವಾಸದ ವೇಳೆ ಕುಡಿಯುವ ನೀರಿನ ತತ್ವಾರ ಜಾನುವಾರುಗಳಗೆ ಮೇವಿನ ಕೊರತೆ ಮತ್ತು ಮನರೆಗಾ ಅಡಿ ಉದ್ಯೋಗ ನೀಡಿಕೆ ಕುರಿತಂತೆಯೂ ಅಧ್ಯಯನ ನಡೆಸಲಾಗುವುದು ಪ್ರತಿಪಕ್ಷದ ನಾಯಕರೂ ಆದ ಯಡ್ಕೂರಪ್ಪ ಅಧಿಕಾರಿಗಳೊಂದಿಗೆ ಸಭೆ ನಡೆಸುವರು ಎಂದು ವಿವರಿಸಿದರು

ಈ ಕುರಿತು ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ

ಯಡ್ಕೂರಪ್ಪ ರಾಜ್ಯ ಸರ್ಕಾರ ಜಿಂದಾಲ್ಗೆ ಭೂಮಿಯನ್ನು ಹಸ್ತಾಂತರಿಸಿದರೆ ಬಿಜೆಪಿಯಿಂದ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಕಾಂಗ್ರೆಸ್ ಮುಖಂಡ ಎಚ್

ಈ ಮಧ್ಯೆ ಕೈಗಾರಿಕಾ ಖಾತೆ ಸಚಿವ ಕೆ

ಜಾರ್ಜ್ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಸಮರ್ಥಿಸಿಕೊಂಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಚೆಡಿಎಸ್ ಕಾಂಗ್ರೆಸ್ ಪಕ್ಷಗಳು ಸೋಲನುಭವಿಸಿದಕ್ಕೆ ಸಮನ್ವಯ ಸಮಿತಿ ಅಧ್ಯಕ್ಷ ಿದ್ದರಾಮಯ್ಯ ಹಾಗೂ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡ ಅವರು ನೈತಿಕ ಹೊಣೆ ಹೊತ್ತು ರಾಜಕೀಯ ಸನ್ಯಾಸದ ಬಗ್ಗೆ ಚಿಂತಿಸುವುದು ಉತ್ತಮ ಎಂದು ರಾಜ್ಯದ ಬಿಜೆಪಿ ಉಸ್ತುವಾರಿ ಪಿ ಮುರಳಿಧರ್ ರಾವ್ ಹೇಳಿದ್ದಾರೆ

ಮಂಡ್ಯದಿಂದ ಗೆಲುವು ಸಾಧಿಸಿರುವ ಪಕ್ಷೇತರ ಅಭ್ಯರ್ಥಿ ಬೆಂಬಲ ನೀಡಿದ್ದಾರೆ

ಮೈತ್ರಿ ಸಕಾರದ ಎರಡೂ ಪಕ್ಷಗಳನ್ನೂ ರಾಜ್ಯದ ಜನತೆ ತಿರಸ್ತರಿಸಿದ್ದಾರೆ

ಇದು ಮಹಾಮೈತ್ರಿಯ ವಾಸ್ತವ ಎಂದು ವ್ಯಂಗ್ಟವಾಡಿದರು ಹಿಂಜರಿಕೆ ಕಾಣುತ್ತಿರುವ ಅರ್ಥವ್ಯವಸ್ಥೆ ಹಾಗೂ ಹೆಚ್ಚುತ್ತಿರುವ ನಿರುದ್ದೋಗ ಸಮಸ್ಥೆಗೆ ಪರಿಹಾರ ಕಂಡುಕೊಳ್ಳುವ ಸಲುವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿನ್ನೆ ಎರಡು ಸಂಪುಟ ಸಮಿತಿಗಳನ್ನು ರಚಿಸಿದ್ದಾರೆ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಹೂಡಿಕೆ ಮತ್ತು ಅಭಿವೃದ್ದಿ ಕುರಿತ ಸಮಿತಿ ರಚನೆಯಾಗಿದ್ದು ಗೃಹ ಖಾತೆ ಸಚಿವ ಅಮಿತ್ ಶಾ ಹಣಕಾಸು ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ ರಸ್ತೆ ಸಾರಿಗೆ ಖಾತೆ ಸಚಿವ ನಿತಿನ್ ಗಡ್ಡರಿ ಹಾಗೂ ರೈಲ್ವೆ ಖಾತೆ ಸಚಿವ ಪಿಯುಷ್ ಗೋಯಲ್ ಈ ಸಮಿತಿಯ ಸದಸ್ವರಾಗಿದ್ದಾರೆ ಉದ್ಯೋಗ ಮತ್ತು ಕೌಶಲ ಅಭಿವೃದ್ದಿ ಕುರಿತ ಇನ್ನೊಂದು ಸಂಪುಟ ಸಮಿತಿಯಲ್ಲಿ ಅಮಿತ್ ಶಾ ನಿರ್ಮಲಾ ಸೀತಾರಾಮನ್ ಪಿಯುಷ್ ಗೋಯಲ್ ಕೃಷಿ ಮತ್ತು ಗ್ರಾಮೀಣಾಭಿವೃದ್ದಿ ಖಾತೆ ಸಚಿವ ನರೇಂದ್ರಸಿಂಗ್ ತೋಮರ್ ಮಾನವ ಸಂಪನ್ಮೂಲ ಅಭಿವೃದ್ಧಿ ಖಾತೆ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಪೆಟ್ರೊಲಿಯಂ ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ ಕೌಶಲ್ಯಾಭಿವೃದ್ಧಿ ಬಾತೆ ಸಚಿವ ಎಂ

ಪಾಂಡೆ ಕಾರ್ಮಿಕ ಬಾತೆ ಸಚಿವ ಸಂತೋಷ್ಕುಮಾರ್ ಗಂಗ್ವಾರ್ ಹಾಗೂ ವಸತಿ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಸದಸ್ಯರಾಗಿದ್ದಾರೆ ಈ ಎರಡು ಸಮಿತಿಗಳಲ್ಲದೆ ಭದ್ರತೆಗೆ ಸಂಬಂಧಿಸಿದಂತೆ ಇನ್ನೊಂದು ಸಮಿತಿ ರಚಿಸಲಾಗಿದ್ದು ರಕ್ಷಣಾ ಖಾತೆ ಸಚಿವ ರಾಜನಾಥ್ ಸಿಂಗ್ ಅಮಿತ್ ಶಾ ನಿರ್ಮಲಾ ಸೀತಾರಾಮನ್ ಹಾಗೂ ವಿದೇಶಾಂಗ್ ವ್ಯವಹಾರಗಳ ಖಾತೆ ಸಚಿವ ಎಸ್ ಜೈಶಂಕರ್ ಅವರು ಈ ಸಮಿತಿಯ ಸದಸ್ವರಾಗಿದ್ದಾರೆ ಪ್ರದೇಶ ಸಮಾಚಾರ ಕೇಳುತ್ತೀದ್ಗಿರಿ

ಹೊಸದಿಲ್ಲಿಯ ಪರಿಸರ ಭವನದ ಆವರಣದಲ್ಲಿ ನಿನ್ನೆ ಸು ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ಸಹಿಯೊಂದಿಗೆ ಸೆಲ್ಫಿ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದ್ದು ಪ್ರತಿಯೊಬ್ಬರೂ ತಾವು ನೆಟ್ಟ ಸಹಿಯ ಜೊತೆಗೆ ಸೆಲ್ಫಿ ತೆಗೆದುಕೊಳ್ಳುವ ಮೂಲಕ ಸಂಭ್ರಮಿಸುವಂತಾಗಬೇಕು ಎಂದು ಹೇಳಿದರು ದೇಶದ ಎಲ್ಲಾ ಶಾಲೆಗಳಲ್ಲಿ ಸ್ಕೂಲ್ ನರ್ಸರಿ ಯೋಜನೆಯನ್ನು ಅನುಷ್ಠಾನಕ್ಕೆ ತರುವ ಚಿಂತನೆ ನಡೆಸಿದ್ದು ಮಕ್ಕಳು ಹಾಗೂ ಸಸ್ಥಗಳ ನಡುವೆ ಭಾವನಾತ್ಮಕ ವೈಜ್ಞಾನಿಕ ಸಂಬಂಧವನ್ನು ಬೆಳೆಸುವ ಉದ್ಗೇತ ಹೊಂದಲಾಗಿದೆ ಶಾಲೆಗೆ ದಾಖಲಾಗುವ ಪ್ರತಿಯೊಂದು ಮಗುವು ಒಂದೊಂದು ಸಸಿಯನ್ನು ನೆಡುವುದು ಹಾಗೂ ಪೋಷಿಸುವುದನ್ನು ಉತ್ತೇಜಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ಪ್ರಕಾಶ್ ಜಾವಡೇಕರ್ ಹೇಳಿದರು ವಿಶ್ವ ಪರಿಸರ ದಿನದ ಅಂಗವಾಗಿ ರಾಜ್ಯಾದ್ಯಂತ ನಿನ್ನೆ ವಿವಿಧ ಸಂಘಟನೆಗಳು ಸುು ನೆಡುವುದರ ಮೂಲಕ ಪರಿಸರ ದಿನ ಆಚರಿಸಿದರು ಭೂಮಿಯ ಮೇಲಿನ ಉತ್ತಮ ಪರಿಸರವನ್ನು ಮುಂದಿನ ಜನಾಂಗಕ್ಷೆ ಉಳಿಸಿಕೊಡುವುದು ನಮ್ನೆಲ್ಲರ ಜವಬ್ದಾರಿಯಾಗಿದೆ ಎಂದು ಹುಬ್ಬಳ್ಳಿ ನ್ವಾಯಾಲಯದ ಜಿಲ್ಲಾ ನ್ವಾಯಾಧೀಶ ಕೆ

ಹುಬ್ಬಳ್ಳಿ ನವನಗರದ ಕಾನೂನು ವಿಕ್ವ ವಿದ್ವಾಲಯದ ಆವರಣದಲ್ಲಿ ಸಾವಿರ ಸಭಿಗಳನ್ನು ನೆಡುವ ಕಾರ್ಯಕ್ರಮಕ್ಕೆ ಗಿಡ ನೆಡುವುದರ ಮೂಲಕ ಚಾಲನೆ ನೀಡಿ ಅವರು ಮಾತನಾಡಿದರು ಪರಿಸರ ಸಂರಕ್ಷಣೆಯಲ್ಲಿ ಯುವಕರು ಪ್ರಮುಖ ಪಾತ್ರ ವಹಿಸುವಂತೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಬೈಲೂರು ಶಂಕರ ರಾಮಾ ಕರೆ ನೀಡಿದ್ದಾರೆ ವಿಶ್ವ ಪರಿಸರ ದಿನದ ಸಂಬಂಧ ರಾಯಚೂರಿನಲ್ಲಿ ನಿನ್ನೆ ಸುಿ ನೆಡುವ ಮೂಲಕ ಚಾಲನೆ ನೀಡಿ ಅವರು ಮಾತನಾಡಿದರು

ಮುಳವಾಡ ಏತನೀರಾವರಿ ಯೋಜನೆ ಹಾಗೂ ವಿಜಯಪುರ ಮುಖ್ಯಕಾಲುವೆಯಡಿ ನೀರು ಹರಿಸಲಾಗುತ್ತಿದೆ

ಅಲ್ಲಿಂದ ಚಮ್ನಲಗಿ ಕಾಲುವೆ ವೈ ಜಂಕ್ಷ್ಹನ್ ಮೂಲಕ ನಾಗಠಾಣ ಶಾಖಾ ಕಾಲುವೆ ಮೂಲಕ ಬೊಮ್ನಜೋಗಿ ಕಡ್ಡೆವಾಡ ಮುಳಸಾವಳಗಿ ಕೆರೆಗಳಗೆ ನೀರು ಹರಿಸಲಾಗುವದು ಎಂದು ಸಚಿವ ಎಂ

ರಾಜ್ಯಾದ್ಯಂತ ನಿನ್ನೆ ಈದ್ ಉಲ್ ಫಿತ್ರ್ ಅಂಗವಾಗಿ ಮುಸ್ಲಿ ಬಾಂಧವರು ರಮಜಾನ್ ಹಬ್ಬವನ್ನು ಆಚರಿಸಿದರು ಶವ್ವಾಲ್ ತಿಂಗಳ ಆರಂಭದ ದಿನವಾದ ಈದುಲ್ ಫಿತ್ರ್ ಹಬ್ಬವನ್ನು ಮಂಗಳೂರು ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ದಂತ ಮುಷ್ಲಿಂ ಬಾಂಧವರು ಸಡಗರ ಸಂಭ್ರಮದಿಂದ ಆಚರಿಸಿದರು ಮಂಗಳೂರಿನ ಬಾವುಟಗುಡ್ಡ ಈದ್ಗಾ ಮಸೀದಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಖಾಝಿ ತ್ವಾಖಾ ಅಹ್ಲದ್ ಮುಸ್ಲಿಯಾರ್ ನೇತೃತ್ವದಲ್ಲಿ ನಿನ್ನೆ ನಮಾಝ್ ಪ್ರವಚನ ಮತ್ತು ಸಂದೇಶ ಕಾರ್ಯಕ್ರಮ ನಡೆಯಿತು ಆದಿಲ್ಶಾಹಿ ಆಳ್ವಕೆಯ ಐತಿಹಾಸಿಕ ವಿಜಯಪುರ ಜಿಲ್ಲೆಯಾದ್ವಂತ ಮುಖ್ಲಿಂ ಬಾಂಧವರು ಶುಭಾಶಯ ವಿನಿಮಯ ಮಾಡಿಕೊಂಡು ಸಂಭ್ರಮಿಸಿದರು ವಿಜಯಪುರ ನಗರದ ಬಸ್ ನಿಲ್ದಾಣದ ಹತ್ತಿರವಿರುವ ಜೋಡ ಗುಂಬಜ್ ಜಾಮೀಯಾ ಮಸೀದಿ ಶಾಹಿ ಮಸೀದಿ ಎಸ್ ಪಿ ಕಜೇರಿ ಹತ್ತಿರವಿರುವ ಈದ್ಗಾ ಮೈದಾನ ಸೇರಿದಂತೆ ನಗರದ ವಿವಿದೆಡೆ ಇರುವ ಮಸೀದಿ ಗುಂಬಜ್ಗಳಲ್ಲಿ ಮುಖ್ಲಿಂ ಬಾಂಧವರು ಧಾರ್ಮಿಕ ವಿಧಿ ವಿಧಾನಗಳ ಮೂಲಕ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಕೊಪ್ಪಳ ಜಿಲ್ಲೆಯಲ್ಲಿ ಇಸ್ಲಾಮ್ ಧರ್ಮದ ಪವಿತ್ರ ಹಾಗೂ ಕಠಣ ಉಪವಾಸ ವೃತವನ್ನು ಮುಕ್ತಾಯ ಮಾಡುವುದರೊಂದಿಗೆ ರಂಜಾನ ಹಬ್ಬದ ಆಚರಣೆ ನಡೆಯಿತು ಕೊಪ್ಪಳ ನಗರದ ಈದ್ಗಾ ಮೈದಾನದಲ್ಲಿ ನಿನ್ನೆ ನಡೆದ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಸಾವಿರಾರು ಮುಸ್ಲಿಂ ಬಾಂದವರು ಈದ್ ಉಲ್ ಫಿತ್ರ್ ಸಂಬಂಧ ನಡೆದ ವಿಶೇಷ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದರು ಬಳ್ಳಾರಿ ಜಿಲ್ಲೆಯಾದ್ದಾಂತ ನಿನ್ನೆ ಪವಿತ್ರ ರಮಜಾನ್ ಹಿನ್ನೆಲೆ ಮುಖ್ಯಂ ಬಾಂಧವರು ಹೊಸ ಬಟ್ಟೆಗಳನ್ನು ಧರಿಸಿ ಇದ್ಗಾ ಮೈದಾನಗಳಿಗೆ ತೆರಳಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಈಗ ಚುಟುಕು ಸುದ್ದಿ ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಸಂಭವಿಸಿದ ಘೋರ ದುರಂತದಲ್ಲಿ ಮಡಿಕೇರಿಯ ಮೂವರು ವಿದ್ವಾರ್ಥಿಗಳು ಕಾವೇರಿ ನದಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ

ಕರ್ನಾಟಕ ಪೊಲೀಸ್ ಇಲಾಖೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಖಾಲಿ ಇರುವ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳನ್ನು ತಕ್ಷಣವೇ ಭರ್ತಿ ಮಾಡಲು ಸೂಚಿಸಲಾಗಿದೆ ಎಂದು ಗೃಹ ಖಾತೆ ಸಚಿವ ಎಂ

ಿಗ ಅರ್ಥವ್ಯವಸ್ಥೆ ಸುಧಾರಣೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಎರಡು ಸಂಪುಟ ಸಮಿತಿ ರಚನೆ ಿಗಾವಿಶ್ವ ಪರಿಸರ ದಿನಾಚರಣೆ ಸಸಿಯೊಂದಿಗೆ ಸೆಲ್ಫಿ ಅಭಿಯಾನಕ್ಕೆ ಚಾಲನೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು